ದೇಶದಲ್ಲಿ ಕೊರೊನಾ ವೈರಸ್ ನಿಗ್ರಹಕ್ಕೆ ಮುಂದಿನ ಕೆಲವೇ ವಾರಗಳಲ್ಲಿ ಲಸಿಕೆ ಲಭ್ಞ ಪ್ರಧಾನಮಂತ್ರಿ ನರೇಂದ್ರಮೋದಿ

ರೆಪೋ ದರ ಯಥಾಸ್ಥಿತಿ ಮುಂದುವರಿಕೆಗೆ ಆರ್ಬಿಐ ನಿರ್ಧಾರ ದೇಶದ ಆರ್ಥಿಕತೆ ಸಕಾರಾತ್ಸಕ ಪ್ರಗತಿ ಶಕ್ತಿಕಾಂತ್ ದಾಸ್ ವಿಶ್ವಾಸ

ವರ್ಚುವಲ್ ವೇದಿಕೆ ಮುಖಾಂತರ ಸರ್ವಪಕ್ಷಗಳ ಸಭೆಯನ್ನುದ್ದೇಶಿ ಮಾತನಾಡಿದ ಅವರು ಕೊರೊನಾ ಪಿಡುಗಿನ ವಿರುದ್ದ ಲಸಿಕೆಯನ್ನು ಮುಂದಿನ ಕೆಲವೇ ವಾರಗಳಲ್ಲಿ ಬಿಡುಗಡೆ ಮಾಡುವ ವಿಶ್ವಾಸವನ್ನು ಭಾರತೀಯ ವಿಜ್ವಾನಿಗಳು ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ ದೇಶದಲ್ಲಿ ಎಂಟು ಲಸಿಕೆಗಳ ಅಭಿವೃದ್ಲಿ ವಿವಿಧ ಹಂತದ ಮಾನವ ಪ್ರಯೋಗದಲ್ಲಿವೆ ಸಾಂಕ್ರಾಮಿಕ ರೋಗದ ವಿರುದ್ದ ಪರಿಣಾಮಕಾರಿ ಹಾಗೂ ದುಬಾರಿಯಲ್ಲದ ಲಸಿಕೆ ಅಭಿವೃದ್ದಿ ವಿಚಾರದಲ್ಲಿ ಇಡೀ ವಿಶ್ವ ಭಾರತದತ್ತ ನೋಡುತ್ತಿದೆ ಎಂದು ಶ್ರಧಾನಿ ತಿಳಿಸಿದರು ವೈಚ್ಚಾನಿಕ ಸಮುದಾಯದ ಸಾಮುದಾಯಿಕ ಪ್ರಯತ್ನಗಳಿಂದಾಗಿ ಭವಿಷ್ನದಲ್ಲಿ ಸಾಮೂಹಿಕ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ದೇಶದಲ್ಲಿ ಹಮ್ನಿಕೊಳ್ಳಲಾಗುವುದು ಸಂಶೋಧನಾ ವಿಜ್ಞಾನಿಗಳಿಂದ ಒಪ್ಪಿಗೆ ದೊರೆತ ನಂತರ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಸಾಮೂಹಿಕ ಲಸಿಕೆ ಕಾರ್ಯಕ್ರಮ ಹಮ್ನಿಕೊಳ್ಳಲು ದೇತದಲ್ಲಿ ಅಗತ್ತವಿರುವ ಕಾರ್ಯಜಾಲ ಲಭ್ಯವಿದೆ ಲಸಿಕೆಯನ್ನು ಸೂಕ್ತ ರೀತಿಯಲ್ಲಿ ದಾಸ್ತಾನು ಮಾಡಲು ಕೈತ್ವಗಾರಗಳು ಹಾಗೂ ಪೂರೈಕೆಗೆ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ಹೇಳದರು ಲಸಿಕೆಯನ್ನು ಆದ್ಲತೆ ಮೇರೆಗೆ ಆರೋಗ್ಗ ಕಾರ್ಯಕರ್ತರು ಮತ್ತು ಮುಂಚೂಣಿ ಕೊರೊನಾ ಯೋಧರಿಗೆ ನೀಡಲಾಗುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಕಾರದಲ್ಲಿ ಸಮಗ್ರವಾಗಿ ಲಸಿಕೆ ಹಾಕುವ ಆದ್ದತಾಪಟ್ಟಯನ್ನು ಒದ್ದಪಡಿಸಲಾಗುವುದೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಸಭೆಗೆ ತಿಳಿಸಿದರು ಸಾರ್ವಜನಿಕರ ಆರೋಗ್ಯ ರಕ್ಷಣೆಯನ್ನು ಮೊದಲ ಆದ್ಗತೆಯನ್ನಾಗಿ ಪರಿಗಣಿಸಿ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಲಸಿಕೆಯ ದರ ನಿಗದಿಪಡಿಸಲಾಗುವುದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮೊದಲ ಕೊರೊನಾ ಸೋಂಕು ಪತ್ತೆಯಾದ ನಂತರ ಅದನ್ನು ನಿಗ್ರಹಿಸುವ ನಿಟ್ಲನಲ್ಲಿ ಬಹಳ ದೂರ ಸಾಗಿ ಬಂದಿದ್ಲೇವೆ ಈ ವಿಚಾರದಲ್ಲಿ ಸಹಕರಿಸಿದ ಪ್ರತಿಯೊಬ್ಲರೂ ಅಭಿನಂದನಾರ್ಹರು ಎಂದರು

ಕೇಂದ್ರ ಸಚಿವರಾದ ಅಮಿತ್ ಷಾ ರಾಜನಾಥ್ ಸಿಂಗ್ ಹಾಗೂ ಡಾ ಹರ್ಷವರ್ಧನ್ ಮತ್ತಿತರರು ಉಪ್ಲಿತರಿದ್ದರು ಉಭಯ ಸದನಗಳ ಕಾಂಗ್ರೆಸ್ ನಾಯಕರಾದ ಅಧೀರ್ ರಂಜನ್ ಚೌಧರಿ ಮತ್ತು ಗುಲಾಮ್ ನಬಿ ಆಜಾದ್ ಟಿಎಂಸಿ ನಾಯಕ ಸುದೀಪ್ ಬಂಡೋಪಾಧ್ನಾಯ ಡಿಎಂಕೆ ಮುಖಂಡ ಟಿ ಆರ್ ಬಾಲು ಎನ್ಸಿಪಿ ಮುಖಂಡ ಶರದ್ ಪವಾರ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪಾಲ್ಗೊಂಡಿದ್ದರು

ಲಸಿಕೆಗಳ ಸಂಶೋಧನೆಯಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮುಂಚೂಣಿಯಲ್ಲಿ ಇರುವುದು ಮಾತ್ರವಲ್ಲದೇ ವಿಶ್ವದ ಲಸಿಕೆ ಉತ್ಪಾದನಾ ಕ್ಷೇತ್ರದಲ್ಲೂ ಅತ್ಯಂತ ನಿರ್ಣಾಯಕವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಪ್ರಧಾನಮಂತ್ರಿ ದೇಶೀಯವಾಗಿ ಲಸಿಕೆ ಉತ್ಪಾದಿಸುತ್ತಿರುವ ಮೂರು ಪ್ರಮುಖ ನಗರಗಳಲ್ಲಿನ ಲಸಿಕಾ ತಯಾರಿಕಾ ಕಂಪೆನಿಗಳಗೆ ಭೇಟ ನೀಡಿ ಲಸಿಕೆ ಅಭಿವೃದ್ದಿ ಮತ್ತು ಉತ್ತಾದನಾ ಪ್ರಕ್ರಿಯೆಯನ್ನು ಖುದ್ದು ಪರಿಶೀಲಿಸಿದ್ದಾರೆ ಅಹಮದಾಬಾದ್ನಲ್ಲಿರುವ ಝ್ಲುಡಸ್ ಬಯೋಟೆಕ್ ಪಾರ್ಕ್ ಹೈದರಾಬಾದ್ನಲ್ಲಿರುವ ಭಾರತ್ ಬಯೋಟೆಕ್ ಮತ್ತು ಪುಣೆಯಲ್ಲಿರುವ ಸೆರಂ ಇನ್ಸ್ಟಿಟ್ಟೂಟ್ ಆಫ್ ಇಂಡಿಯಾ ಕಂಪೆನಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ

ಇಡೀ ಮಾನವ ಕುಲವನ್ನು ಸಂರಕ್ಷಿಸುವ ಸಲುವಾಗಿ ಕೋಟ್ಗಂತರ ಪ್ರಮಾಣದಲ್ಲಿ ಲಿಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಲಸಿಕಾ ಉತ್ತಾದನಾ ಸಂಸ್ಥೆಗಳಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಅವರು ವಿಜ್ಞಾನಿಗಳಿಗೆ ನೈತಿಕ ಸ್ಟೈರ್ಯ ತುಂಬುವ ಉದ್ದೇಶದಿಂದ ಭೇಟಿ ನೀಡಿರುವುದಾಗಿ ತಿಳಿಸಿದ್ದರು ಮತ್ತು ಸಂಕಪ್ಪದ ಸಂದರ್ಭದಲ್ಲಿ ಲಸಿಕೆ ಅಭಿವೃದ್ಧಿ ಪಡಿಸುತ್ತಿರುವ ವಿಜ್ಞಾನಿಗಳ ಪ್ರಯತ್ನಗಳನ್ನು ಅಭಿನಂದಿಸಿದ್ದರು

ಶಕ್ಕಿಕಾಂತ್ ದಾಸ್ ಹೇಳದ್ಗಾರೆ ರೆಪೋ ದರದ ನೀತಿಯಲ್ಲಿ ಯಥಾಸ್ಗಿತಿ ಕಾಯ್ಗುಕೊಳ್ಲಲು ಹಣಕಾಸು ನೀತಿಸಮಿತಿ ಸರ್ವಾನುಮತದಿಂದ ತೀರ್ಮಾನಿಸಿದೆ ಎಂದು ಅವರು ಹೇಳದ್ದಾರೆ

ದರ ಸ್ಟಿರತೆ ಕಾಯ್ಲುಕೊಳ್ಳಲು ಎದುರಾಗಿರುವ ಎಲ್ಲಾ ರೀತಿಯ ಬೆದರಿಕೆಗಳನ್ನು ಸೂಕ್ಷವಾಗಿ ಹಣಕಾಸು ನೀತಿ ಸಮಿತಿ ಗಮನಿಸುತ್ಲಿದೆ ಎಂದು ಡಾ ದಾಸ್ ತಿಳಿಸಿದ್ದಾರೆ ಗುಣಮಟ್ಟದ ಆಡಳತ ಬಿಕಟ್ಟು ನಿರ್ವಹಣೆ ಮತ್ತು ಆಂತರಿಕ ನಿಯಂತ್ರಣಗಳನ್ನು ಕಾಯ್ಲುಕೊಳ್ಳಲು ಬ್ಲಾಂಕುಗಳು ಮತ್ತು ಎನ್ಬಿಎಫ್ಸಿ ಯಂತಹ ಹಣಕಾಸು ವಲಯದ ಸಂಸ್ಟೆಗಳು ಅತ್ಯಧಿಕ ಆದ್ದತೆ ನೀಡಬೇಕೆಂದು ಅವರು ಹೇಳಿದ್ದಾರೆ

ನಿತ್ಯ ಚೇತರಿಸಿಕೊಳ್ಲುತ್ತಿರುವವರ ಸಂಖ್ನೆ ಹೆಚ್ಲುತಿದ್ದು

ದೇಶದಲ್ಲಿ ವೈದ್ಯಕೀಯ ಮೂಲಸೌಕರ್ಯಗಳ ಸುಧಾರಣೆ ರಾಜ್ನಗಳು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಕೇಂದ್ರ ಸರ್ಕಾರದ ಚಿಕಿತ್ತಾ ಮಾರ್ಗಸೂಚಿಯ ಪರಿಣಾಮಕಾರಿ ಅನುಷ್ಣಾನದಿಂದಾಗಿ ದೇಶದಲ್ಲಿ ಚೇತರಿಕೆ ಪ್ರಮಾಣ ಹೆಚ್ಚಳಗೊಳ್ದುತ್ತಿದೆ

ಕರ್ನಾಟಕದಲ್ಲಿ ಮರಾಠ ಅಭಿವೃದ್ದಿ ನಿಗಮವನ್ನು ಸ್ಥಾಪನೆ ಮಾಡಿರುವ ರಾಜ್ಯ ಸರ್ಕಾರದ ತೀರ್ಮಾನ ವಿರೋಧಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ನಾಳೆ ನಡೆಸಲು ಉದ್ದೇಶಿಸಿರುವ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಬಿಗಿಬಂದೋಬಸ್ ಮಾಡಲಾಗಿದೆ ನಾಳೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಮತ್ತು ಮೆಟ್ರೋ ನಿಗಮದ ಸೇವೆ ಎಂದಿನಂತೆ ಮುಂದುವರೆಯಲಿದೆ ಎಂದು ಸರ್ಕಾರಿ ಮೂಲಗಳು ಸ್ಪಷ್ಪಡಿಸಿವೆ ಆಟೋ ಟ್ವಾಕ್ಷಿ ಚಾಲಕರ ಸಂಘ ನಾಳನ ಬಂದ್ಗೆ ಬೆಂಬಲ ನೀಡುವುದಾಗಿ ಹೇಳಿಕೊಂಡಿದೆ ಆಸ್ತ್ರೆ ಸೇವೆಗಳು ಹಾಲು ತರಕಾರಿ ದಿನಪತ್ರಿಕೆ ವಿತರಣೆ ಕೆಲಸಗಳು ಎಂದಿನಂತೆ ಸಾಗಲಿವೆ ಈ ನಡುವೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸುಧ್ನಿಗಾರರೊಂದಿಗೆ ಮಾತನಾಡಿ ಕನ್ನಡದ ಕೆಲಸ ಕಾರ್ಯಗಳಿಗೆ ಸರ್ಕಾರ ಹೆಚ್ಚಿನ ಆದ್ಲತೆ ನೀಡಿದೆ ಆದ್ಲರಿಂದ ಕನ್ನಡಪರ ಸಂಘಟನೆಗಳು ಮುಷ್ಕರ ಬಂದ್ ವಾಪಸ್ ಪಡೆದು ಸರ್ಕಾರದ ಜೊತೆ ಮಾತುಕತೆಗೆ ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ

ಟಾಸ್ ಗೆದ್ದ ಆಸ್ವೇಲಿಯಾ ಫೀಲ್ಡಿಂಗ್ ಆಯ್ತೆ ಮಾಡಿಕೊಂಡಿತು

ಭಾರತದ ಪರ ಕೆ

ಭಾರತದ ಎಜುವೇಂದ್ರ ಚಹಲ್ ಟಿ